ಉತ್ತರಪ್ರದೇಶದಲ್ಲಿಂದು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿಯಲ್ಲಿ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿಗಳಿಂದ ಹಣಕಾಸು ನೆರವು ಬಿಡುಗಡೆ

ಅತಿ ಕಡಿಮೆ ಅವಧಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಷ್ ಪಿಎಂಎವ್ಟೆ ಜಿ ದೇಶದ ಮೂಲ ಮೂಲೆಯ ಫಲಾನುಭವಿಗಳನ್ನು ತಲುಪಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಪಿಎಂಎವೈ ಜಿ ಯೋಜನೆಯಿಂದ ಗ್ರಾಮೀಣ ಜನರ ಬದುಕು ಹಸನಾಗುತ್ತಿದೆ

ಕೇಂದ್ರ ಗ್ರಾಮೀಣಾಭಿವೃದ್ದಿ ಹಾಗೂ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು

ಇದರಿಂದಾಗಿ ಅನೇಕ ಮಧ್ಯಮ ಮತ್ತು ಕಡಿಮೆ ಆದಾಯದ ದೇಶಗಳು ಸುಲಭವಾಗಿ ಸಂಗ್ರಹಿಸಬಹುದಾದ ಲಸಿಕೆಗಳ ಪೂರೈಕೆ ಪಡೆಯಬಹುದಾಗಿದ್ದು ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಡೋಸ್ಗಳನ್ನು ರವಾನಿಸುವ ಯೋಜನೆ ಹೊಂದಲಾಗಿದೆ ಜಾಗತಿಕ ಸಮುದಾಯದ ಆರೋಗ್ಯ ಸಂರಕ್ಷಣೆ ಅಗತ್ಯಗಳನ್ನು ಪೂರೈಸುವುದರಲ್ಲಿ ದೀರ್ಘಕಾಲಿಕ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿರುವುದಕ್ಕೆ ಭಾರತಕ್ಕೆ ಹೆಮ್ಮೆ ಇದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ನೆರೆಹೊರೆಯ ಮತ್ತು ಪ್ರಮುಖ ಪಾಲುದಾರ ದೇಶಗಳಿಂದ ಭಾರತೀಯ ತಯಾರಿಕಾ ಲಸಿಕೆಗಳ ಪೂರೈಕೆಗಾಗಿ ಭಾರತ ಸರ್ಕಾರ ಹಲವಾರು ಮನವಿಗಳನ್ನು ಸ್ಲೀಕರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಈ ಕೋರಿಕೆಗಳಿಗೆ ಸ್ಪಂದಿಸಿ ಕೋವಿಡ್ ವಿರುದ್ದದ ಹೋರಾಟಕ್ಕೆ ಮಾನವ ಸಮುದಾಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಅನುದಾನ ಸಹಕಾರದ ಅಡಿಯಲ್ಲಿ ಭೂತಾನ್ ಮಾಲ್ಡೀವ್ಸ್ ಬಾಂಗ್ಲಾದೇಶ ನೇಪಾಳ ಮ್ಯಾನ್ಟಾರ್ ಮತ್ತು ಸೀಶೆಲ್ಸ್ ದೇಶಗಳಿಗೆ ಇಂದಿನಿಂದ ಲಸಿಕೆ ಪೂರೈಕೆ ಪ್ರಾರಂಭಿಸಲಾಗುತ್ತದೆ ಶ್ರೀಲಂಕಾ ಅಫ್ಟಾನಿಸ್ತಾನ ಮತ್ತು ಮಾರಿಷಸ್ಗೆ ಸಂಬಂಧಪಟ್ಟಂತೆ ಅಗತ್ಯ ನಿಯಂತ್ರಣ ಅನುಮತಿಗಳಿಗಾಗಿ ಭಾರತ ನಿರೀಕ್ಷಿಸುತ್ತಿದೆ ಎಂದು ಸಚಿವಾಲಯ ಹೇಳಿದೆ

ಈ ಮೊದಲು ಮಂಗಳವಾರ ಸಭೆ ನಿಗದಿಯಾಗಿತ್ತು ಆದರೆ ಕಾರಣಾಂತರಗಳಿಂದ ಮುಂದೂಡಲಾಗಿದ್ದ ಸಭೆ ಮಧ್ಯಾಹ್ವದ ನಂತರ ಆರಂಭವಾಗಲಿದೆ ಆದಷ್ಟು ಶೀಫ್ರ ಬಿಕ್ಕಟನ್ನು ಬಗೆಹರಿಸಲು ಎರಡೂ ಕಡೆಯಿಂದಲೂ ನಿರ್ಧರಿಸಲಾಗಿದೆ ಆದರೆ ಸೈದ್ದಾಂತಿಕ ಭಿನ್ನಾಭಿಪ್ರಾಯ ಇರುವವರ ಮಧ್ಯಪ್ರವೇಶದಿಂದಾಗಿ ಇದು ವಿಳಂಬವಾಗಿದೆ ಎಂದು ಕೇಂದ್ರ ಹೇಳಿದೆ ಈ ಮಧ್ಯೆ ಕೇಂದ್ರ ಕೃಷಿ ಸಚಿವಾಲಯ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಬದ್ದವಾಗಿದೆ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿದೆ

ಕಮಲಾ ಹ್ಯಾರಿಸ್ ಅವರು ಅಮೆರಿಕದ ಮೊದಲ ಮಹಿಳಾ ಉಪಾಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ

ಕ್ಯಾಪಿಟಲ್ ಹಿಲ್ನ ಪಶ್ಚಿಮ ದ್ವಾರದ ಬಳಿ ನಡೆಯುವ ಸಮಾರಂಭದಲ್ಲಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಪ್ ಜೋ ಬೈಡನ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ ನಿರ್ಗಮಿಸುತ್ತಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ಇತ್ತೀಚೆಗೆ ಕ್ಯಾಪಿಟಲ್ ಹಿಲ್ನ ಮೇಲೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಲಾಗಿದೆ ಭಾರತ ನಾವೀನ್ಯ ಸೂಚ್ಯಂಕದ ಎರಡನೇ ಆವೃತ್ತಿಯನ್ನು ನೀತಿ ಆಯೋಗ ಇಂದು ವರ್ಚುವಲ್ ಮೂಲಕ ಬಿಡುಗಡೆ ಮಾಡಲಿದೆ ನೀತಿ ಆಯೋಗದ ಸದಸ್ಯ ಡಾ

ಸಾರಸ್ವತ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ಅವರ ಸಮ್ಮುಖದಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ರಾಜೀವ್ ಕುಮಾರ್ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಿದ್ದಾರೆ

ರಾಜ್ಯದ ಎಲ್ಲ ವಲಯಗಳಲ್ಲಿ ಈ ಯೋಜನೆಯಲ್ಲಿ ಭಾಗವಹಿಸುವವರ ಸಂಖ್ಯೆ ಹೆಚ್ಚಳವಾಗಿದ್ದು ಆ ರಾಜ್ಯದ ಕೃಷಿ ಸಚಿವ ದಾದಾಜೀ ಭುಸೆ ಪ್ರಗತಿ ಪರಿಶೀಲನೆ ನಡೆಸಿದ್ದಾರೆ

ಜಬುವಾ ಹರ್ಲಾ ಮಂಡಾಸೋರ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಹಕ್ಕಿಜ್ವರ ಸೋಂಕು ಕಂಡು ಬಂದಿದೆ ಎಂದು ನಮ್ಮ ಬಾತ್ಯೀದಾರರು ವರದಿಯಾಗಿದೆ ಪಶ್ಚಿಮ ಬಂಗಾಳದ ಜಲಪ್ಟೆಗುರಿ ಹಾಗೂ ಗುಜರಾತ್ನ ಸೂರತ್ನಲ್ಲಿ ಸಂಭವಿಸಿದ ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟವರ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೃತಪಟ್ಟವರ ಕುಟುಂಬಕ್ಕೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ ಎರೆದು ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ನೀಡುವುದಾಗಿ ಘೋಷಿಸಿದ್ದಾರೆ

ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಿಲಪೈಗುರಿಯ ದೂಪ್ಗುರಿಯಲ್ಲಿ ನಡೆದ ರಸ್ತೆ ಅಪಘಾತ ಅತ್ಯಂತ ಭೀಕರವಾದುದು ಮೃತಪಟ್ಟವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಸೂರತ್ನಲ್ಲಿ ನಿನ್ನೆ ನಡೆದ ರಸ್ತೆ ಅಪಘಾತವೂ ದಾರುಣವಾದುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಗುರು ಗೋವಿಂದ್ ಸಿಂಗ್ ರವರ ಪವಿತ್ರ ಪ್ರಕಾಶ್ ಪೂರಬ್ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ನಮನ ಅರ್ಪಿಸಿದ್ದಾರೆ ತಮ್ಮ ಸಂದೇಶದಲ್ಲಿ ರಾಷ್ಟ ಪತಿಯವರು ಮಾನವೀಯತೆ ಸಮಾನತೆ ಮತ್ತು ಒಳಗೊಳ್ಳುವಿಕೆಗೆ ಗುರು ಗೋವಿಂದ್ ಸಿಂಗ್ ಅವರ ಜೀವನ ಪ್ರೇರಣೆಯಾಗಿದೆ ಎಂದಿದ್ದಾರೆ ಗುರು ಗೋವಿಂದ್ ಸಿಂಗ್ ಅವರು ಕೇವಲ ಆಧ್ಯಾತ್ಮ ಗುರು ಮಾತ್ರವಲ್ಲದೇ ಪರಮೋಚ್ಚ ತ್ಯಾಗದ ಸಿದ್ದಾಂತಗಳನ್ನು ಪಾಲನೆ ಮಾಡಿದರು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕೂಡಾ ಗುರು ಗೋವಿಂದ್ ಸಿಂಗ್ ಅವರಿಗೆ ನಮನಗಳನ್ನು ಸಲ್ಲಿಸಿದ್ದಾರೆ